ಕರ್ನಾಟಕದ ಬೆಳಗಾವಿಯಲ್ಲಿ ಕೆಎಲ್ಎಸ್ ಅಮ್ಸತ ಮಹೋತ್ಸವಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರಿಂದ ಚಾಲನೆ

ಜಮ್ನು ಮತ್ತು ಕಾಶ್ಲೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಸೇನಾಪಡೆ ಹಾಗೂ ಭಯೋತ್ಪಾದಕರ ನಡುವೆ ಗುಂಡಿನ ಕಾಳಗ ಐವರು ಭಯೋತಾದಕರು ಪತ ಮುಂದುವರೆದಿರುವ ಭಾರೀಗುಂಡಿನ ಚಕಮಕಿ

ಇಂದು ವಿಶ್ವಮಾನ್ಯ ಇಂಜಿನಿಯರ್ ಭಾರತರತ್ನ ಸರ್

ಥಾಕಾದಲ್ಲಿಂದು ನಡೆಯಲಿರುವ ಸ್ಕಾಫ್ ಫುಟ್ಪಾಲ್ ಕವ್ ಫೈನಲ್ಸ್ ಪಂದ್ಯದಲ್ಲಿ ಭಾರತ ಮತ್ತು ಮಾಲ್ತೀವ್ಸ್ ಮುಖಾಮುಖಿ

ದುಬೈನಲ್ಲಿಂದು ಏಷ್ಲಾಕಪ್ ಕ್ರಿಕೆಟ್ ಪಂದ್ಯಾವಳಿ ಆರಂಭ

ಪ್ರಧಾನಿ ನರೇಂದ್ರಮೋದಿ ದೆಹಲಿಯಲ್ಲಿ ಇಂದು ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಲಿಂಗ್ ಮೂಲಕ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು ನಂತರ ಅವರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿರುವ ಐಟಿಐಪಿ ಯೋಧರು ಶಾಲಾ ಮಕ್ಕಳು ಪಾಲು ಮತ್ತು ಕೃಷಿ ಸಹಕಾರ ಸಂಘಗಳ ಸದಸ್ಯರು ಆಧ್ವಾತ್ಮಿಕ ನಾಯಕರಾದ ಸದ್ಗುರು ಜಗ್ಗಿವಾಸುದೇವ್ ನಟ ಅಮಿತಾಭ್ ಬಚ್ಚನ್ ಕೈಗಾರಿಕೋದ್ಯಮಿ ರತನ್ ಟಾಟಾ ಮತ್ತು ಸ್ವಚ್ಛತಾ ಆಂದೋಲನದಲ್ಲಿ ಕೊಡಗಿರುವ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಸಿದರು

ದೈನಂದಿನ ಚಟುವಟಿಕೆಯ ಅವಿಭಾಜ್ಯ ಅಂಗವಾಗಬೇಕು ಎಂದು ಪ್ರಧಾನಿ ಮೋದಿ ಕರೆ ನೀಡಿದರು

ದೇಶದ ಪ್ರತಿಯೊಂದು ವರ್ಗ ಪ್ರತಿ ವಯೋಮಾನದ ವ್ಯಕ್ತಿ ಈ ಸ್ವಜ್ಞತಾ ಆಂದೋಲನದಲ್ಲಿ ಪಾಲ್ಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಮನವಿ ಮಾಡಿದರು ಸ್ವಚ್ಛಭಾರತ ಅಭಿಯಾನದಿಂದಾಗಿ ಅತಿಸಾರದಂತಹ ಖಾಯಿಲೆಗಳ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಅವರು ಹೇಳಿದರು ತ್ಕಾಜ್ಯ ವಿಲೇವಾರಿ ಬಹುಮುಖ್ಯ ತ್ಕಾಜ್ಯ ನಿರ್ವಪಣೆಯನ್ನು ಪೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕು ಈ ನಿಟ್ವನಲ್ಲಿ ಕೇಂದ್ರ ಸರ್ಕಾರ ಗಂಭೀರ ಪ್ರಯತ್ನವನ್ನು ಮಾಡುತ್ತಿದ್ದು ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿದೆ ಎಂದರು ಅಸ್ಲಾಂನ ಯುವ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿಗಳು ಸಾಮಾಜಿಕ ಬದಲಾವಣೆಗೆ ಯುವಶಕ್ತಿ ರಾಯಭಾರಿಗಳಾಗಿದ್ದು ಸ್ವಚ್ಛತೆಯ ಸಂದೇಶವನ್ನು ಆಜ್ಞಾಸೂರ್ವಕವಾಗಿ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಭಾರತದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಯುವ ಸಮುದಾಯ ಮುಂದಾಳತ್ವ ವಹಿಸಬೇಕು ಎಂದು ಹೇಳಿದರು ಜಮ್ಮ ಮತ್ತು ಕಾಶ್ಮೀರದ ಲೆಹ್ ಪ್ರದೇಶದ ಪ್ಕಾಂಗಾಂಗ್ ಸೋನಲ್ಲಿ ನಿಯೋಜನೆಗೊಂಡಿರುವ ಭಾರತ ಟಿಬೆಟ್ ಗಡಿ ಮೊಲೀಸ್ ಪಡೆಯ ಯೋಧರನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ ಅವರು ಯೋಧರು ಗಡಿಯಲ್ಲಿರಲಿ ಅಥವಾ ಪ್ರಕೃತಿ ವಿಕೋಪ ಕಾರ್ಯಾಚರಣೆಯಲ್ಲಿರಲಿ ಅವರ ಸೇವೆ ಅತ್ಯಗತ್ತ ಸ್ವಜ್ಞತಾ ಅಭಿಯಾನವನ್ನು ದೇಶಾದ್ಯಂತ ಅವರು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು

ಸಪಕಾರ ವಲಯದ ಎಲ್ಲರೂ ಸ್ವಚ್ಛತಾ ಅಭಿಯಾನದಲ್ಲಿ ತಮ್ಮ ಸೇವೆಯನ್ನು ಮುಂದುವರೆಸಬೇಕೆಂದು ಅವರು ಮನವಿ ಮಾಡಿದರು

ರಾಜ್ಯಪಾಲ ವಜೂಭಾಯ್ ವಾಲಾ ಸರ್ವೋಚ್ಟ ನ್ವಾಯಾಲಯದ ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ಮುಖ್ಯಮಂತ್ರಿ ಎಚ್

ಕುಮಾರಸ್ನಾಮಿ ಮಕ್ತಿತರ ಗಣ್ಣರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ರೂಪಾಯಿ ಮೌಲ್ತ ಕುಸಿಯುತ್ತಿರುವ ಮಧ್ಯೆ ಹೆಚ್ಚುತ್ತಿರುವ ಜಾಲ್ತಿ ಖಾತೆ ಕೊರತೆ ತಗ್ಗಿಸುವ ನಿಟ್ಟಿನಲ್ಲಿ ಸರ್ಕಾರ ಉಪಕ್ರಮಗಳನ್ನು ಪ್ರಕಟಿಸಿದೆ ಮುಂದಿನ ವರ್ಷದ ಮಾರ್ಚ್ ಅಂತ್ಯದವರೆಗೆ ವಿತರಿಸಲಾಗಿರುವ ಬಾಂಡ್ಗಳ ಮೇಲಿನ ಕೆರಿಗೆ ತಡೆ ಓಡಿಯುವಿಕೆರದ್ಲತಿ ವಿದೇಶಿ ಬಂಡವಾಳ ಪೂಡಿಕೆ ಸಡಿಲಿಕೆ ಅನಗತ್ನ ವಸ್ತಗಳು ಆಮದಿನ ಮೇಲಿನ ನಿಯಂತ್ರಣ ಸೇರಿದಂತೆ ಪಲವು ಉಪ್ರಮಗಳನ್ನು ಘೋಷಿಸಲಾಗಿದೆ ನಿನ್ನೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ನೇತೃತ್ವದಲ್ಲಿ ನಡೆದ ಆರ್ಥಿಕ ಪರಿಸ್ಲಿತಿ ಪರಾಮರ್ಶೆ ಸಭೆಯಲ್ಲಿ ಈ ನಿರ್ಧಾರ ಕ್ಷೆಗೊಳ್ಳಲಾಗಿದೆ

ಪತರಾದ ಭಯೋತ್ತಾದಕರು ಲಷ್ಕರ್ ಇ ತೊಯ್ಲಾ ಹಾಗೂ ಹಿಜ್ಬುಲ್ ಮುಜಾಹಿದ್ದೀನ್ ಭಯೋತ್ತಾದನಾ ಸಂಘಟನೆಗೆ ಸೇರಿದವರು ಎನ್ನಲಾಗಿದೆ

ಭದ್ರತಾ ಕ್ರಮವಾಗಿ ಜಿಲ್ಲೆಯಾದ್ವಂತ ಅಂತರ್ಜಾಲ ಸೇವೆಗಳನ್ನು ಸಹ ಸ್ಲಗಿತಗೊಳಿಸಲಾಗಿದೆ

ನಿರಂತರ ಮಳೆ ಸುರಿಯುತ್ತಿರುವ ಕಾರಣ ನದಿಗಳು ಅಪಾಯ ಮಟ್ಟ ಮೀರಿ ಪರಿಯುತ್ತಿವೆ

ಈ ಮಧ್ಯ ಇಟಾನಗರದಲ್ಲಿ ಮಳೆ ಮತ್ತು ಪ್ರವಾಪದಲ್ಲಿ ಇಬ್ಬರು ಕಣ್ನರೆಯಾಗಿದ್ದಾರೆ ಎಂದು ವರದಿಯಾಗಿದ್ದು ಪಲವು ಮನೆಗಳಿಗೆ ಪಾನಿ ಉಂಟಾಗಿದೆ ಪ್ರಕೃತಿ ಏಕೋಪ ನಿರ್ವಹಣಾ ಪಡೆಯ ತಂಡಗಳು ರಕ್ಷಣಾ ಹಾಗೂ ಪರಿಹಾರ ಕಾರ್ಯದಲ್ಲಿ ನಿರತವಾಗಿವೆ

ವಿಶ್ವ ವಿಖ್ವಾತ ಇಂಜಿನಿಯರ್ ಭಾರತರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಸ್ಪರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತಿದೆ

ವಿಶ್ವೇಶ್ವರಯ್ಯ ಅವರು ಕನ್ನಂಬಾಡಿ ಆಣೆಕಟ್ಟು ಸೇರಿದಂತೆ ವಿಶ್ವದಲ್ಲಿ ಪಲವಾರು ನೀರಾವರಿ ಯೋಜನೆಗಳನ್ನು ವಿನ್ವಾಸಗೊಳಿಸಿ ಸಾಕಾರಗೊಳಿಸಿದವರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಇಂಜಿನಿಯರ್ಸ್ ಡೇ ಶುಭಾಶಯ ಕೋರಿದ್ದು ರಾಷ್ಟ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಸಮರ್ಪಣಾ ಭಾವವನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ್ದಾರೆ ದೂರದರ್ಶನದ ಸಂಸ್ಲಾಪನಾ ದಿನದ ಅಂಗವಾಗಿ ಕೇಂದ್ರ ಸಮಾಚಾರ ಮತ್ತು ಪ್ರಸಾರಖಾತೆ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಅವರು ದೂರದರ್ಶನ ಸಿಬ್ಬಂದಿಯ ಪರಿಶ್ರಮವನ್ನು ಶ್ಲಾಘಿಸಿದ್ದಾರೆ

ರಷ್ನಾದ ಉಪ ಪ್ರಧಾನಿ ಯೂರಿ ಬೊರಿಸೊವ್ ಅವರೊಂದಿಗೆ ಬಾಹ್ನಾಕಾಶ ವಲಯದಲ್ಲಿನ ಸಹಕಾರ ಕುರಿತು ಸಚಿವರು ಚರ್ಚಿಸಿದ್ದಾರೆ ಇದಲ್ಲದೆ ವ್ಯಾಪಾರ ಆರ್ಥಿಕ ವೈಜ್ಞಾನಿಕ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತಂತೆಯೂ ಉಭಯ ಮುಖಂಡರು ಚರ್ಚಿಸಿದ್ದಾರೆ

ಟೂರ್ನಿಯಲ್ಲಿ ಅಜೇಯ ದಾಖಲೆ ಹೊಂದಿರುವ ಏಕ್ಷೆಕ ತಂಡ ಎಂಬ ಗೌರವಕ್ಷೆ ಭಾರತ ಪಾತ್ರವಾಗಿದೆ

ಏಕದಿನ ಮಾದರಿ ಈ ಟೂರ್ನಿಯಲ್ಲಿ ಒಟ್ಟು ಆರು ತಂಡಗಳು ಪಾಲ್ಗೊಳ್ಳಲಿವೆ ಹಾಲಿ ಚಾಂಪಿಯನ್ಸ್ ಭಾರತ ತಂಡ ಪಾಕಿಸ್ತಾನ ಮತ್ತು ಹಾಂಕಾಂಗ್ ಜತೆ ಎ ಗುಂಪಿನಲ್ಲಿ ಸ್ಥಾನ ಪಡೆದಿವೆ ಅಫ್ರಾನಿಸ್ತಾನ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ತಂಡಗಳು ಬಿ ಗುಂಪಿನಲ್ಲಿ ಸ್ವಾನ ಪಡೆದಿವೆ ಉಭಯ ಗುಂಪಿನಿಂದ ಅಗ್ರ ಎರಡು ತಂಡಗಳು ಸೂಪರ್ ಫೋರ್ಗೆ ಅರ್ಹತೆ ಗಿಟ್ಟಿಸಲಿವೆ